ಸಿಂಧು ಅಭಿಯಾನ ಆರಂಭ

ಅನುಸೂಚಿತ ಜಾತಿ ಮತ್ತು ಪಂಗಡದ ಸಮುದಾಯ ದೀರ್ಘಕಾಲದಿಂದಲೂ ಹಿಂದುಳಿದಿರುವ ಕಾರಣ ಮೀಸಲಾತಿ ಅವಧಿಯನ್ನು ವಿಸ್ತರಿಸಲಾಗುತ್ತಿದೆ ಹೊಸ ಪೀಳಿಗೆಯ ನಾಯಕತ್ವ ಹುಟ್ಟಕೊಳ್ಳುತ್ತಿದ್ದು ಅಂಥವರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸುವ ಅಗತ್ತವಿದೆ ಈ ಸಮುದಾಯದ ಮೀಸಲಾತಿಯ ಕೆನೆಪದರದ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಅಗತ್ಲವಿಲ್ಲ ಎಂದು ರವಿಶಂಕರ್ ಪ್ರಸಾದ್ ಹೇಳಿದರು ಬಾಸಗಿ ವಲಯದಲ್ಲಿ ಮೀಸಲಾತಿ ಸೌಲಭ್ಞ ಕಲ್ಪಿಸುವ ಬೇಡಿಕೆ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವರು ಈ ವಿಚಾರದಲ್ಲಿ ಖಾಸಗಿ ಡಿದ್ಲಮಿಕ ವಲಯ ಸೂಕ್ಷ್ಮತೆಯನ್ನು ಹೊಂದಿದೆ ಉನ್ನತ ನ್ನಾಯಾಂಗ ವ್ಲವಸ್ಥೆಯಲ್ಲಿ ಅವಕಾಶ ವಂಚಿತ ಸಮುದಾಯಗಳಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡುವ ಕುರಿತಂತೆ ಸುಪ್ರೀಂ ಕೋರ್ಟ್ ಆಶಯಗಳನ್ನು ಸಾಕಾರಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸ್ವಪ್ಲಪಡಿಸಿದರು

ರಾಜ್ವಸಭೆಯಲ್ಲಿ ಮಸೂದೆಗೆ ನಿನೈ ಅಂಗೀಕಾರ ದೊರೆತಿದೆ

ಶಸ್ತಾಸ್ತ ಪರವಾನಗಿಗೆ ಈಗಿರುವ ಮೂರು ವರ್ಷಗಳ ನವೀಕರಣ ಅವಧಿಯನ್ನು ಐದು ವರ್ಷಗಳಿಗೆ ಹೆಚ್ಚಿಸಲು ಈ ತಿದ್ದುಪಡಿ ಮಸೂದೆ ಅವಕಾಶ ಕಲ್ಪಿಸಲಿದೆ ಈ ಕುರಿತು ನಡೆದ ಚರ್ಚೆಗೆ ಉತ್ತರ ನೀಡಿದ ಗೃಹ ವ್ಲವಹಾರಗಳ ಬಾತೆ ರಾಜ್ವ ಸಚಿವ ಜಿ ಕಿಶನ್ ರೆಡ್ಡಿ ಅಕ್ರಮ ಶಸ್ತಾಸ್ತ ಉತ್ಪಾದನೆ ಮತ್ತು ಕಳ್ಳಸಾಗಣೆ ಆತಂಕಕ್ಕೆ ಕಾರಣವಾಗಿದ್ದು ಈಗಿನ ಪರಿಸ್ಥಿತಿಯಲ್ಲಿ ಜನರ ಸುರಕ್ಷತೆಗೆ ಸೂಕ್ತ ನಿಯಂತ್ರಣ ಕ್ರಮಗಳು ಅಗತ್ಯವಾಗಿದೆ ಪ್ರತಿಯೊಂದು ಬುಲೆಟ್ಗೆ ಸರಣಿ ಸಂಖ್ಯೆ ನೀಡುತ್ತಿದ್ದು ಇದರ ಬಳಕೆಯ ಮೇಲೆ ಪರಿಣಾಮಕಾರಿ ನಿಯಂತ್ರಣ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿದೆ ಕಳೆದ ಐದು ವರ್ಷಗಳಲ್ಲಿ ಆಕ್ರಮ ಶಸ್ತಾಸ್ತಗಳು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳುವ ಪ್ರಮಾಣ ಹೆಚ್ಚಾಗಿದೆ ಎಂದು ಹೇಳಿದರು ಅಕ್ರಮ ಉತ್ಪಾದನೆ ಸಾಗಾಣೆ ಮತ್ತು ಬಳಕೆ ಮಾಡುವುದು ಕಂಡುಬಂದರೆ ಅಂಥವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಸಾಧ್ಯವಾಗಲಿದೆ ಜೊತೆಗೆ ಒಬ್ಬ ವಕ್ಷಿ ಎರಡು ಬಂದೂಕುಗಳ ಪರವಾನಗಿ ಪಡೆಯಲು ಇದರಿಂದ ಸಾಧ್ಯವಾಗಲಿದೆ ನಂಜುಂಡಪ್ಪ ಜಾರ್ಖಂಡ್ ವಿಧಾನಸಭೆಯ ಮೂರನೇ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ನಿನ್ನೆ ಸಂಜೆ ಕೊನೆಗೊಂಡಿದೆ

ರಾಂಚಿ ಹಜಾರಿಭಾಗ್ ಗಿರಿಢಿ ದೊಕಾರೋ ಛತ್ರಾ ರಾಮಗರ್ ಸರಾಯಿಕೇಲಾ ಖರಸ್ನಾನ್ ಮತ್ತು ಕೊಡೆರ್ಮಾ ಜಿಲ್ಲೆಗಳಲ್ಲಿ ಈ ಹಂತದಲ್ಲಿ ಚುನಾವಣೆ ನಡೆಯುತ್ತಿದೆ

ಯು ಮುಖ್ಯಸ್ಹ ಸುದೇಶ್ ಮಹತೋ ಜಾರ್ಖಂಡ್ ವಿಕಾಸ ಮೋರ್ಚಾ ಅಧ್ಯಕ್ಷ ಬಾಬು ಲಾಲ್ ಮರಾಂಡಿ ರಾಜ್ಯ ಶಿಕ್ಷಣ ಸಚಿವ ನೀರಾ ಯಾದವ್ ಮಾಜಿ ಸಚಿವ ಮತ್ತು ಕಾರ್ಮಿಕ ನಾಯಕ ರಾಜೇಂದ್ರ ಪ್ರಸಾದ್ ಸಿಂಗ್ ಈ ಹಂತದಲ್ಲಿ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ

ಐದು ಕ್ಷೇತ್ರಗಳಲ್ಲಿ ಎಂದಿನಂತೆ ಸಂಜೆ ನ್ ಗಂಟೆತನಕ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ

ಅಂತಾರಾಷ್ಟೀಯ ಗ್ರಹಕ ಉಪಗ್ರಹವನ್ನು ನ್ಯೂ ಸ್ವೇಸ್ ಇಂಡಿಯಾ ಲಿಮಿಟೆಡ್ನ ವಾಣಿಜ್ಞ ವ್ಯವಸ್ಥೆಯಡಿಯಲ್ಲಿ ಉಡಾವಣೆ ಮಾಡಲಾಗುತ್ತಿದೆ ಎರಡು ಲೇಖನಗಳಿಗೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ವಿರುದ್ಧ ಅಲ್ಲಿನ ನ್ಯಾಯಾಂಗ ಸಮಿತಿ ವಾಗ್ದಂಡನೆ ವಿಧಿಸಿದೆ ಜೆರ್ರಿ ನಡ್ನೇರ್ ನೇತೃತ್ವದ ನ್ಯಾಯಾಂಗ ಸಮಿತಿ ಅಧಿಕಾರ ದುರ್ಬಳಕೆ ಹಾಗೂ ಕಾಂಗ್ರೆಸ್ಗೆ ತಡೆಯುಂಟು ಮಾಡಿದ ಪ್ರಕರಣದಲ್ಲಿ ವಾಗ್ದಂಡನೆ ವಿಧಿಸಲಾಗಿದೆ ನ್ಯಾಯಾಂಗ ಸಮಿತಿಯ ತೀರ್ಮಾನದ ಮೇಲೆ ಈ ವಾರ ಸದನದಲ್ಲಿ ಮತದಾನ ನಡೆಯುವ ನಿರೀಕ್ಷೆ ಇದೆ

ದೂರಸಂಪರ್ಕ ನಿಯಂತ್ರಣ ಪಾಧಿಕಾರ ಟ್ರಾಯ್ ಈ ಸಂಬಂಧ ನಿನ್ನೆ ಪ್ರಕಟಣೆ ಹೊರಡಿಸಿದೆ ಒಂದೇ ವೃತ್ತದಲ್ಲಿರುವ ಒಂದು ಸಂಪರ್ಕ ಜಾಲದಿಂದ ಮತ್ತೊಂದು ದೂರಸಂಪರ್ಕ ವ್ಯವಸ್ಥೆಗೆ ಮೂರು ದಿನಗಳಲ್ಲಿ ವರ್ಗಾವಣೆಯಾಗಬಹುದಾಗಿದೆ ಬೇರೆ ವೃತ್ತಗಳ ದೂರಸಂಪರ್ಕ ವ್ಯವಸ್ಥೆಯ ಬದಲಾವಣೆಗೆ ಐದು ದಿನಗಳು ತೆಗೆದುಕೊಳ್ಳಲಿದೆ ಈಗಿರುವ ಕಾಲಮಿತಿಯಂತೆ ದೂರವಾಣಿ ಮೊಬೈಲ್ ಸಂಬೈಗಳ ಮೋರ್ಟಬಲಿಟಗೆ ಒಂದುವಾರ ಕಾಲಾವಕಾಶ ಬೇಕಾಗಿದೆ ತನ್ನ ರಾಜ್ಯದಲ್ಲಿ ಕೈಗಾರಿಕಾ ಹೂಡಿಕೆಗಳನ್ನು ಆಕರ್ಷಿಸಲು ಪೂರ್ವ ಮಿಡ್ನಾಪುರ್ ಜಿಲ್ಲೆಯಲ್ಲಿ ಎರಡು ದಿನಗಳ ವಾಣಿಜ್ಯ ಸಮಾವೇಶವನ್ನು ಪಶ್ಚಿಮ ಬಂಗಾಳ ಸರ್ಕಾರ ಅಯೋಜಿಸಿದೆ ಇಂದು ಕೈಗಾರಿಕೋದ್ಯಮಿಗಳ ಸಮಕ್ಷಮದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಮಾವೇಶವನ್ನು ಉದ್ಘಾಟಸಲಿದ್ದಾರೆ

ಸಿಂಧು ಇಂದು ತನ್ನ ಅಭಿಯಾನ ಆರಂಭಿಸಲಿದ್ದಾರೆ ಈ ಋತುಮಾನದ ಕೊನೆಯ ಟೂರ್ನಿ ಇದಾಗಿದ್ದು

ಸಿಂಧು ಜಪಾನ್ನ ಅಕಾನೆ ಯಮಗುಚ್ಚ ವಿರುದ್ಧ ಹೋರಾಡಲಿದ್ದಾರೆ ಉಳಿದಂತೆ ಸಿಂಗಲ್ಸ್ ವಿಭಾಗದಲ್ಲಿ ಸೈನಾ ನೆಹ್ವಾಲ್ ಕಿಡಂಬಿ ಶ್ರೀಕಾಂತ್ ಪಿ ಕಶ್ಯಪ್ ಬಿ ಸಾಯಿಪ್ರಣೀತ್ ಸಹ ಪಾಲ್ಗೊಂಡಿದ್ದಾರೆ ಮರುಷರ ಡಬಲ್ಗೆ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಹಾಗೂ ಚಿರಾಗ್ ಶೆಟ್ಟಿ ಜೋಡಿ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಅಶ್ವಿನಿ ಪೊನ್ನಪ್ಪ ಹಾಗೂ ಎನ್ ಸಿಕ್ಕಿರೆಡ್ಡಿ ಮಹಿಳೆಯರ ಡಬಲ್ಸ್ನಲ್ಲಿ ಆಡಲಿದ್ದು ಪ್ರಣವ್ ಜರ್ರಿ ಚೋಪ್ರಾ ಹಾಗೂ ಎನ್

ಮಿಶ್ರ ಡಬಲ್ಸ್ನಲ್ಲಿ ಕಣಕ್ತಿಳಿಯಲಿದ್ದಾರೆ